ಯಡಿಯೂರಪ್ಪ ಹೇಳಿದ್ದಾರೆ

ಕೃಷಿ ಉದ್ದಮಿಗಳಲ್ಲಿ ಬದುಕಲ್ಲಿ ಅಮೂಲಾಗ್ರ ಬದಲಾವಣೆ ತರಬೇಕಾಗಿದೆ ರಾಜ್ಯದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಕಂಡಿದ್ದು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದರು

ಕೀಟನಾಶಕ ಸಿಂಪಡಣೆಯಿಂದ ಆಹಾರ ಧಾನ್ಯ ವಿಷವಾಗುತ್ತಿದೆ ಲಾಭದ ಕಾರಣಕ್ಕಾಗಿ ಪಣ್ಣು

ರಾಜ್ಯದ ರೈತರ ಕೃಷಿಗೆ ಪೂರಕವಾಗುವಂತೆ ಜಲಾಶಯದಿಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಬೇಕು ಕೃಷಿಯಿಂದ ವಿಮುಖವಾಗುತ್ತಿರುವ ಯುವಕರು ಮರಳ ಹಳ್ಳಿಯೆಡೆಗೆ ಬಂದು ಕೃಷಿಯಲ್ಲಿ ತೊಡಗಿಕೊಳ್ಳುವಂತಾಗದೇಕು ಎಂದು ಮುಖ್ಚಮಂತ್ರಿ ಕರೆ ನೀಡಿದರು

ನೆರೆ ಸಂತ್ರಸ್ತರಿಗೆ ಎಲ್ಲ ರೀತಿಯ ಸಹಾಯ ಮಾಡಿದ್ದೇವೆ ಚಿಕ್ಕ ಪುಟ್ಟ ಲೋಪವಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ ಕೇಂದ್ರದಿಂದ ರಾಜ್ಯಕ್ಷೆ ಬರಲಿರುವ ಬಾಕಿ ಅನುದಾನವನ್ನು ಲೆಕ್ಕಹಾಕಲಾಗುವುದು ಎಲ್ಲವನ್ನೂ ಸರಿದೂಗಿಸಿ ಬಜೆಟ್ ಮಂಡಿಸಲಾಗುವುದು ಎಂದು ತಿಳಿಸಿದರು ಹಲವು ದಿನಗಳಿಂದ ನನೆಗುದಿಗೆ ಬಿದ್ದಿದ್ದ ಮಹದಾಯಿ ನದಿ ನೀರು ವಿವಾದ ಬಗೆ ಹರಿದಿರುವುದು ಸಂತಸ ತಂದಿದೆ ಕೇಂದ್ರ ಸರ್ಕಾರ ಗೆಜೆಟ್ ಪ್ರಕಟಿಸಿದ ಬಳಿಕ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗುವುದು ಅದಕ್ಕೆ ಬಜೆಟ್ ನಲ್ಲಿ ಹಣ ಮೀಸಲಿಡುವುದಾಗಿ ಯಡಿಯೂರಪ್ಪ ತಿಳಿಸಿದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜದ ಶಾಂತಿ ಕದಡಲು ಪಡ್ಡಂತ್ರ ರಚಿಸುವವರನ್ನು ಪತ್ತಿಕ್ಕಲು ಅವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನ್ಗೆ ಶಿಕ್ಷೆಯಾಗಬೇಕು ಹಾಗೂ ಯುವಜನರನ್ನು ಪ್ರಜೋದಿಸುತ್ತಿರುವವರ ವಿರುದ್ಧ ಕಠಿಣ ತ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೃಷಿ ಸಚಿವ ಬಿ ಸಿ ಪಾಟೀಲ್ ಮಾತನಾಡಿ ಇಂತಹ ಘಟನೆಗಳು ಮರುಕಳಿಸಬಾರದು ರಾಷ್ಟ ವಿರೋಧಿ ಚಟುವಟಿಕೆಗಳಲ್ಲಿ ಯುವಜನರನ್ನು ಬಳಸಿಕೊಳ್ಳುವವರನ್ನು ಗುರುತಿಸಿ ಅವರನ್ನು ತಕ್ಷಣವೇ ಶಿಕ್ಷಿಸಬೇಕೆಂದು ಹೇಳಿದರು

ವಿ ಸದಾನಂದ ಗೌಡ ದೇಶ ದ್ರೋಹಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವ ವ್ಯಕ್ತಿ ಹಾಗೂ ಸಂಘಟನೆಗಳನ್ನು ಗುರುತಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದರು

ಎಸ್ ಉಗ್ರಪ್ಪ ಅವರು ಅಮೂಲ್ಯ ಲಿಯೋನ್ ಪಾಕ್ ಪರ ಫೊಷಣೆ ಕೂಗಿರುವ ಫಟನೆಯನ್ನು ಖಂಡಿಸಿದ್ದು ಸರ್ಕಾರ ಆಕೆಯ ವಿರುದ್ಧ ಕಠಿಣ ತ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶತ್ರು ರಾಷ್ಟದ ಪರ ಫೋಷಣೆ ಕೂಗಿರುವ ಅಮೂಲ್ಯ ಅಕ್ಷಮ್ಯ ಅಪರಾಧ ಎಸಗಿದ್ದು ಪೋಲೀಸರು ತಕ್ಷಣ ಆರೋಪ ಪಟ್ಟ ಸಿದ್ಧಪಡಿಸಿ ಆಕೆಗೆ ಶಿಕ್ಷೆ ನೀಡುವಲ್ಲಿ ಮುಂದಾಗಬೇಕು ಅಮೂಲ್ಯ ಅವರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮ ಕೈಗೊಂಡು ಜೇವಾವಧಿ ಶಿಕ್ಷೆ ನೀಡಬೇಕೆಂದು ಉಗ್ರಪ್ಪ ತಿಳಿಸಿದರು ಇನ್ನು ಬೆಂಗಳೂರಿನ ಪುರಭವನದ ಬಳಿ ಇಂದು ಇನ್ನೋರ್ವ ಯುವತಿ ಫ್ರೀ ಕಾಶ್ಮೀರ ಫಲಕ ಪ್ರದರ್ತಿಸಿದ ಫಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು ದೇಶದಲ್ಲಿ ಬೇಹುಗಾರಿಕೆ ಸಂಶೈಯನ್ನು ಬಲಪಡಿಸುವ ಅಗತ್ಯವಿದೆ ರಾಷ್ಟ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರು ಮತ್ತು ಅವಕ್ಕೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು

ನಾಳೆ ಆಂಗ್ಲ ದೈನಿಕವೊಂದು ಆಯೋಜಿಸಿರುವ ವಾರ್ಷಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿರುವ ರಾಷ್ಟಪತಿ ಬಳಿಕ ಬೆಂಗಳೂರಿನಿಂದ ನವದೆಹಲಿಗೆ ವಾಪಸ್ಸಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ

ಗದಗ್ನಲ್ಲಿಂದು ತೋಟಂದಾರ್ಯ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶಿವಾನುಭವ ಮಂಟಪವನ್ನು ಉದ್ಘಾಟಿಸಿದ ಬಳಿಕ ಸುದ್ವಿಗಾರರೊಂದಿಗೆ ಅವರು ಮಾತನಾಡಿದರು ನಮ್ಮ ಸರ್ಕಾರ ರಾಜ್ಯದ ರೈತರ ಹಿತ ಕಾಪಾಡಲು ಬದ್ಧವಾಗಿದೆ ರೈತರ ಪಾಲಿನ ನೀರನ್ನು ಅವರಿಗೆ ದೊರಕಿಸಿಕೊಡುವಲ್ಲಿ ನ್ಯಾಯಾಧಿಕರಣದ ತೀರ್ಮ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅವರು ಹೇಳಿದರು ಬಳಿಕ ಉಪಮುಖ್ಯಮಂತ್ರಿ ಡಾ ಜಗಜೀವನ ರಾಮ್ ಭವನದಲ್ಲಿ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು

ಎಲ್ಲೆಡೆ ಶಿವ ನಾಮ ಸ್ಕರಣೆ ಮಾಡಲಾಗುತ್ತಿದೆ ಭಕ್ತಾಧಿಗಳು ದೇವಾಲಯಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ಪಲಸೂರಿನ ಸೋಮೇಶ್ವರ ಗುಟ್ಷಪಳ್ಳಿಯ ಗವಿಗಂಗಾಧರೇಶ್ವರ ದೇವಾಲಯ ಸೇರಿದಂತೆ ಪಲವು ಶಿವನ ದೇವಾಲಯಗಳನ್ನು ಹೂಗಳಿಂದ ಅಲಂಕರಿಸಲಾಗಿದ್ದು ವಿಶೇಷ ಅಭಿಷೇಕ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಜಾಗರಣೆಗಾಗಿ ನಾಟಕ ನೃತ್ಯ ಹರಿಕಥೆ ಸಂಗೀತ ಮತ್ತಿತರ ಕಾರ್ಯತ್ರಮಗಳನ್ನು ಆಯೋಜಿಸಲಾಗಿದೆ ಬಳ್ದಾರಿ ಜಿಲ್ಲೆಯ ಐತಿಹಾಸಿಕ ಹಂಪಿಗೆ ನಾಡಿನ ವಿವಿದೆಡೆಯಿಂದ ಆಗಮಿಸಿದ ಜನರು ತುಂಗಭದ್ರ ನದಿಯಲ್ಲಿ ಮಿಂದು ವಿರೂಪಾಕ್ಷನ ದರ್ಶನ ಪಡೆದರು ವಿರೂಪಾಕ್ಷ ದೇವರಿಗೆ ವಿಶೇಷ ಅಭಿಷೇಕದ ನಂತರ ವಿಜಯನಗರ ಅರಸರು ನೀಡಿದ್ದ ವಜ್ರ ಮುತ್ತು ರತ್ನ ಖಟಿತ ಚಿನ್ನದ ಕಿರೀಟವನ್ನು ಅಂಲಕರಿಸಲಾಯಿತು ಜಾಗರಣೆಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಆಯೋಜಿಸಿದೆ

ಮಹಾಶಿವರಾತ್ರಿ ಪ್ರಯುಕ್ತ ನಾಳೆ ನಂದಿಯಲ್ಲಿ ಜಾತ್ರಾಮಹೋತ್ಲವ ಮತ್ತು ಜೋಡಿ ಬ್ರಹ್ಮರಥೋತ್ಲವ ನಡೆಯುವುದರಿಂದ ಸಾರಿಗೆ ಸಂಸ್ಥೆ ವಿಶೇಷ ಬಸ್ ವ್ಯವಸ್ಥೆ ಮಾಡಿದೆ ಕೈವಾರ ಬಳಿಯ ಭೀಮಲಿಂಗೇಶ್ವರಸ್ವಾಮಿ ದೇವಾಲಯದಲ್ಲಿಯೂ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತಿವೆ ತೊಗರಿ ಕಣಜ ಖ್ಯಾತಿಯ ಕಲಬುರಗಿಯಲ್ಲಿ ತೊಗರಿಯಲ್ಲಿಯೇ ಬೃಹತ್ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ

ತಂಡೋಪತಂಡವಾಗಿ ಜನ ಆಗಮಿಸಿ ಶಿವನ ದರ್ಶನ ಪಡೆಯುತ್ತಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಕಾಂಕ್ಷೆಯ ಶಾಮ್ ಪ್ರಸಾದ್ ಮುಖರ್ಜಿ ರರ್ಬನ್ ಯೋಜನೆಯಡಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟಾ ಮತ್ತು ಗುಂಟಹೋಳ ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಜೆಲ್ಲಾಧಿಕಾರಿ ಆರ್ ವೆಂಕಟೇಶ ಕುಮಾರ್ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಈ ಯೋಜನೆಯಡಿ ಎರಡು ಗ್ರಾಮಗಳಲ್ಲಿ ರಸ್ತೆ

ಸಿದ್ದೇತ್ವರ್ ಹೇಳಿದ್ದಾರೆ ದಾವಣಗೆರೆ ರೈಲು ನಿಲ್ದಾಣದಲ್ಲಿಂದು ನಡೆದ ಎರಡನೇ ಪ್ರವೇತ ದ್ವಾರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರುಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಹೊಸ ಕಾಯಕಲ್ಪ ನೀಡಲಾಗಿದೆ

ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ತಮ್ಮ ವಿಚಾರಗಳನ್ನು ಸಲ್ಲಿಸಲು ನಾಳೆಯವರೆಗೆ ಅವಕಾಶವಿದೆ